ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳ ಕಾರ್ಯಾಚರಣೆ ನಾಲ್ವರು ಉಗ್ರರ ಸೆರೆ

ರಾಜಧಾನಿ ದೆಹಲಿಯಲ್ಲಿ ಕೊರೋನಾ ಆರೈಕೆಗಾಗಿ ಛತ್ತರ್ಪುರದಲ್ಲಿ ಬ್ಬಹತ್ ಆರೈಕೆ ಕೇಂದ್ರದ ನಿರ್ಮಾಣ ಅಂತಿಮ ಹಂತದಲ್ಲಿ

ವಿದೇಶದಲ್ಲಿ ಮೊದಲ ಯೋಗ ವಿಶ್ವವಿದ್ಯಾಲಯ ಅಮೆರಿಕಾದ ಲಾಸ್ಏಂಜಲೀಸ್ನಲ್ಲಿ ಆರಂಭ

ಎರಡನೇ ವಿಶ್ವ ಯುದ್ದದಲ್ಲಿ ಜರ್ಮನಿಯ ವಿರುದ್ದದ ಗೆಲುವಿನ ಸಂಭ್ರಮಾಚರಣೆಗಾಗಿ ಈ ವಿಜಯೋತ್ಸವ ಪಥಸಂಚಲನ ನಡೆಯುತ್ತದೆ

ಭಾರತ ಮತ್ತು ರಷ್ಯಾ ವಿಶೇಷ ಸವಲತ್ತು ಪಡೆದ ಕಾರ್ಯತಂತ್ರದ ಸಹಭಾಗಿತ್ವದ ಆಧಾರದ ಮೇಲೆ ಸಂಬಂಧವನ್ನು ಹಂಚೆಕೊಳ್ಳುತ್ತವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದಾರೆ ಮಾಸ್ಕೋದಲ್ಲಿ ರಷ್ಯಾದ ಉಪ ಪ್ರಧಾನಿ ಯೂರಿ ಬೊರಿಸೊವ್ ಅವರನ್ನು ಭೇಟಿಯಾದ ನಂತರ ಮಾಧ್ಯಮಗಳೊಂದಿಗೆ ಮಾತನಾದಿದ ಅವರು ಉಭಯ ದೇಶಗಳ ನಡುವೆ ನಡೆಯುತ್ತಿರುವ ಮಿಲಿಟರಿ ಒಪ್ಪಂದಗಳನ್ನು ಕಾಯ್ದುಕೊಳ್ಳಲಾಗುವುದು ಎಂದು ರಷ್ಯಾ ಭರವಸೆ ನೀಡಿದೆ ಎಂದಿದ್ದಾರೆ

ಸಭೆಯಲ್ಲಿ ಇಂಡೋ ರಷ್ಯಾದ ರಕ್ಷಣಾ ಸಹಕಾರವನ್ನು ಪರಿಶೀಲಿಸಲಾಗಿದೆ ಮತ್ತು ಅದನ್ನು ಇನ್ನಷ್ಟು ವಿಸ್ತರಿಸುವ ಯೋಜನೆಗಳನ್ನು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ರಕ್ಷಣಾ ಸಂಬಂಧವು ಉಭಯ ದೇಶಗಳ ನಡುವಿನ ಬಾಂಧವ್ಯದ ಪ್ರಮುಖ ಆಧಾರಸ್ತಂಭವೆಂದು ಪರಿಗಣಿಸಲಾಗಿದೆ

ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಪತ್ರಕ್ಕೆ ಅವರು ಟ್ವೀಟ್ ಮೂಲಕ ಪ್ರತಿಕಿಯಿಸಿ ಈ ಮಾಹಿತಿ ನೀಡಿದ್ದಾರೆ

ಅಲ್ಲದೆ ಲಷ್ಕರ್ ಇ ತೊಯ್ಬಾದ ನಿರ್ದೇಶನದ ಮೇರೆಗೆ ಪುತ್ಕಾ ಪೊಲೀಸ್ ಚೌಕಿಯ ಮೇಲೆ ಗ್ರೆನೇಡ್ ದಾಳಿ ನಡೆಸಿದ್ದಾಗಿ ತಿಳಿಸಿದ್ದಾರೆ ಎಂದು ಸೇನಾ ಮೂಲಗಳು ತಿಳಿಸಿವೆ ದೇಶಾದ್ಯಂತ ಬ್ಯಾಂಕುಗಳಲ್ಲಿ ಕಾರ್ಯನಿರ್ವಹಿಸುವ ಎಲ್ಲಾ ಸಿಬ್ಬಂದಿಯ ಸುರಕ್ಷತೆಗೆ ಆದ್ಯತೆ ನೀಡಲಾಗುವುದು ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಹೇಳಿದ್ದಾರೆ ಗುಜರಾತ್ನ ಸೂರತ್ನಲ್ಲಿ ಪೊಲೀಸ್ ಸಿಬ್ಬಂದಿಯೊಬ್ಬರಿಂದ ಬ್ಯಾಂಕ್ ಆವರಣದಲ್ಲಿ ಮಹಿಳಾ ಸಿಬ್ಬಂದಿಯ ಮೇಲೆ ನಡೆದ ಹಲ್ಲೆ ಪ್ರಕರಣದ ಬಗ್ಗೆ ಅವರು ಪ್ರತಿಕ್ರಿಯಿಸಿದ್ದಾರೆ ಸೂರತ್ ಪೊಲೀಸ್ ಆಯುಕ್ತರೊಂದಿಗೆ ತಾವು ಈ ಬಗ್ಗೆ ಪ್ರಸ್ತಾಪಿಸಿದ್ದು ಪ್ರಕರಣ ನಡೆದ ಬ್ಯಾಂಕ್ ಶಾಖೆಗೆ ಖುದ್ದಾಗಿ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸುವುದಾಗಿ ಅವರು ಭರವಸೆ ನೀಡಿದ್ದಾರೆ ಹಲ್ಲೆ ನಡೆಸಿದ ಕಾನ್ಸ್ಟೇಬಲ್ನ್ನು ತಕ್ಷಣ ಸೇವೆಯಿಂದ ವಜಾಗೊಳಿಸುವುದಾಗಿ ತಿಳಿಸಿರುವುದಾಗಿ ಸಚಿವರು ಸರಣಿ ಟ್ವೀಟ್ ಮಾಡಿದ್ದಾರೆ ಕೊರೋನಾ ಸಾಂಕ್ರಾಮಿಕದ ಸವಾಲಿನ ನದುವೆಯೂ ಬ್ಯಾಂಕ್ ಸಿಬ್ಬಂದಿ ಎಲ್ಲಾ ಸೇವೆಗಳನ್ನು ಜನರಿಗೆ ಒದಗಿಸುತ್ತಿದ್ದಾರೆ ಅವರ ಭದ್ರತೆ ಮತ್ತು ಘನತೆಗೆ ಬೆದರಿಕೆ ಒದ್ದುವ ಪ್ರಕರಣಗಳು ನಡೆಯಬಾರದು ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಆರನೇ ಅಂತಾರಾಷ್ಟೀಯ ಯೋಗ ದಿನದ ಸ್ಮರಣಾರ್ಥ ಅಮೆರಿಕಾದ ಲಾಸ್ಏಂಜಲೀಸ್ನಲ್ಲಿ ಭಾರತದ ಹೊರಗಿರುವ ವಿಶ್ವದ ಮೊದಲ ಯೋಗ ವಿಶ್ವವಿದ್ಯಾಲಯವನ್ನು ಆರಂಭಿಸಲಾಗಿದೆ ವಿವೇಕಾನಂದ ಯೋಗ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ನಿನ್ನೆ ವಿದೇಶಾಂಗ ವ್ಯವಹಾರಗಳ ಸಚಿವ ವಿ ಮುರಳೀಧರನ್ ಹಾಗೂ ವಿದೇಶಾಂಗ ವ್ಯವಹಾರಗಳ ಸ್ಥಾಯಿ ಸಮಿತಿ ಅಧ್ಯಕ್ಷ ಪಿ ಪಿ ಚೌಧರಿ ನಿನ್ನೆ ನ್ಯೂಯಾರ್ಕ್ನ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ನಡೆದ ವರ್ಚುಯಲ್ ಕಾರ್ಯಕ್ರಮದಲ್ಲಿ ಈ ವಿಶ್ವವಿದ್ಯಾಲಯಕ್ಕೆ ಚಾಲನೆ ನೀಡಿದ್ದಾರೆ ಸಚಿವ ಮುರಳೀಧರನ್ ಮಾತನಾದಿ ಸ್ವಾಮಿ ವಿವೇಕಾನಂದ ಅವರು ಅಮೆರಿಕದಿಂದ ವಿಶ್ವ ಭ್ರಾತೃತ್ವದ ಸಂದೇಶವನ್ನು ಸಾರಿದ್ದರು

ಜಮ್ಮು ಮತ್ತು ಕಾಶ್ಮೀರದ ಲೆಪ್ಟಿನೆಂಟ್ ಗರ್ವನರ್ ಗಿರೀಶ್ ಚಂದ್ರ ಮುರ್ಮು ವಾರ್ಷಿಕ ಅಮರನಾಥ ಯಾತ್ರೆಗೆ ನಡೆದಿರುವ ಸಿದ್ದತೆಗಳನ್ನು ಪರಿಶೀಲಿಸಿದರು ಅವರು ಶ್ರೀ ಅಮರನಾಥ ಜೀ ದೇವಾಲಯ ಮಂಡಳಿಯ ಅಧ್ಯಕ್ಷರೂ ಆಗಿದ್ದಾರೆ ಯಾತ್ರೆಗೆ ಅಗತ್ಯವಿರುವ ಎಲ್ಲಾ ಮೂಲಸೌಕರ್ಯಗಳು ಆರೋಗ್ಯ ವ್ಯವಸ್ಥೆಗಳು ಪದಿತರ ಮತ್ತು ಅದುಗೆ ಅನಿಲ ಸಿಲಿಂಡರ್ಗಳ ಪೂರೈಕೆ ವಿದ್ಯುತ್ ವ್ಯವಸ್ದೆ ಕುಡಿಯುವ ನೀರು ಭದ್ರತಾ ಏರ್ಪಾದು ದೂರಸಂಪರ್ಕ ವ್ಯವಸ್ಥೆ ಮತ್ತು ವಿಕೋಪ ನಿರ್ವಹಣೆ ಕ್ರಮಗಳನ್ನು ಸಜ್ಜಾಗಿದುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಪವಿತ್ರ ಅಮರನಾಥ ಗುಹೆಯ ಮಾರ್ಗದಲ್ಲಿ ಹಿಮರಾಶಿಯನ್ನು ತೆರವುಗೊಳಿಸಿ ರಸ್ತೆ ನಿರ್ಮಿಸುವ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ ಬಲ್ತಾಲ್ ಮತ್ತು ನೀಲ್ಗ್ರಾಥ್ ಹೆಲಿಪ್ಯಾಡ್ಗಳನ್ನು ಮುಂದಿನ ವಾರದೊಳಗೆ ಸಿದ್ದಪದಿಸುವ ಸಾಧ್ಯತೆ ಇದೆ ಅಮರನಾಥ ಗುಹೆಯಲ್ಲಿ ಪವಿತ್ರ ಹಿಮಲಿಂಗಕ್ಕೆ ಯಾತ್ರೆಯ ಅವಧಿಯಲ್ಲಿ ಪ್ರತಿ ಮುಂಜಾನೆ ಮತ್ತು ಸಂಜೆ ನಡೆಯುವ ಆರತಿಯನ್ನು ದೂರದರ್ಶನದಲ್ಲಿ ನೇರವಾಗಿ ಪ್ರಸಾರ ಮಾಡಲು ಸಹ ವ್ಯವಸ್ಥೆ ಮಾಡಲಾಗುತ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾಥ ತ್ಪಣಮೂಲ ಕಾಂಗ್ರೆಸ್ನ ಶಾಸಕ ತಮೋನಾಶ್ ಘೋಷ್ ಕೊರೋನಾ ಸೋಂಕಿನಿಂದ ಇಂದು ಬೆಳಿಗ್ಗೆ ಕೊಲ್ಕತ್ತಾದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿಧನ ಹೊಂದಿದರು

ರಾಜ್ಯದ ಹಲವಾರು ಸಮಾಜ ಕಲ್ಯಾಣ ಸಂಸ್ಥೆಗಳೊಂದಿಗೆ ಒಡನಾದ ಹೊಂದಿದ್ದರು